ವಾರ್ತೆಗಳ ವಿವರ ಚಲನಚಿತ್ರ ಮತ್ತು ಕಿರುತೆರೆ ಉದ್ದಮದ ಚೇತರಿಕೆ ದೃಷ್ಷಿಯಿಂದ ಕೇಂದ್ರ ಆರೋಗ್ಯ ಮತ್ತು ಗೃಪ ಸಚಿವಾಲಯಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಈ ಕುರಿತು ನಿನ್ನೆ ವಿವರ ನೀಡಿರುವ ಅವರು ಕೊರೊನಾ ಸಂಕಷ್ಷದಿಂದಾಗಿ ಕಳೆದ ಸುಮಾರು ಆರು ತಿಂಗಳಿನಿಂದ ಸಿನಿಮಾ ಮತ್ತು ಕಿರುತೆರೆ ಉದ್ದಮ ಬಹುತೇಕ ಸ್ಥಗಿತಗೊಂಡಿತ್ತು ಕೆಲವು ರಾಜ್ಯಗಳಲ್ಲಿ ಮಾರ್ಗಸೂಚಿ ಅನುಸಾರ ಅಲ್ಲಮಟ್ಟಿಗೆ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿತ್ತು ಈಗ ಬಿಡುಗಡೆ ಮಾಡಿರುವ ಎಸ್ ಒ ಪಿ ಅಂತಾರಾಷ್ಷೀಯ ಮಾನದಂಡಗಳಿಗೆ ಅನುಸಾರವಾಗಿದೆ ಎಂದು ಅವರು ವಿವರಿಸಿದರು ಚಿತ್ರೋದ್ಯಮ ಆರ್ಥಿಕತೆಯ ಬಹುಮುಖ್ಯ ಅಂಗವಾಗಿದ್ದು ಭಾರೀ ಪ್ರಮಾಣದ ಉದ್ಯೋಗ ಸೃಷ್ಷಿಸಿದೆ ಮಾರ್ಗಸೂಚಿಯೊಂದಿಗೆ ಇದೀಗ ಚಿತ್ರೀಕರಣಕ್ಕೆ ಅವಕಾಶ ನೀಡಿರುವುದರಿಂದ ಆ ಮೂಲಕ ಆರ್ಥಿಕತೆಗೆ ಚೇತರಿಕೆ ದೊರೆಯಲಿದೆ ವಿವಿಧ ರಾಜ್ಯಗಳು ಅಗತ್ತವಿದ್ದಲ್ಲಿ ಈ ಎಸ್ ಒ

ಯೊಂದಿಗೆ ಮತ್ತಪ್ಪು ಮಾರ್ಗಸೂಚಿ ಅಥವಾ ಮುಂಜಾಗ್ರತಾ ತ್ರಮಗಳ ನಿಯಮಗಳನ್ನು ಸೇರ್ಪಡೆ ಮಾಡಬಹುದು ಎಂದು ಅವರು ತಿಳಿಸಿದರು ಸರ್ಕಾರಿ ಉದ್ಯೋಗಗಳಿಗೆ ರಾಷ್ಟೀಯ ನೇಮಕಾತಿ ಸಂಶ್ನೆ ಎನ್ ಆರ್ ಎ ನಡೆಸುವ ಸಾಮಾನ್ಯ ಅರ್ಹತಾ ಪರೀಕ್ಷೆ ಸಿಇಟಿಯ ಸೌಲಭ್ಯವನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬಳಸಿಕೊಳ್ಳಬಹುದು ಎಂದು ಕೇಂದ್ರ ಸಚಿವ ಡಾಕ್ಟರ್ ಬಿತೇಂದ್ರಸಿಂಗ್ ಹೇಳಿದ್ದಾರೆ ಸಿಇಟಿ ಅಂಕಗಳನ್ನು ನೇಮಕಾತಿ ಸಂಸ್ಥೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಹಾಗೂ ಸಾರ್ವಜನಿಕ ವಲಯದ ಉದ್ದಿಮೆಗಳು ಮತ್ತು ಖಾಸಗಿ ವಲಯದ ಜೊತೆ ಹಂಚಿಕೊಳ್ಳಲಾಗುವುದು ಇದರಿಂದಾಗಿ ನೇಮಕಾತಿಗಾಗಿ ಮಾಡುವ ಸಮಯ ಹಾಗೂ ವೆಚ್ಚ ಉಳತಾಯವಾಗಲಿದೆ ಯುವ ಉದ್ಯೋಗಾಕಾಂಕ್ಷಿಗಳಗೂ ಇದು ನೆರವಾಗಲಿದೆ ಈ ಬಗ್ಗೆ ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಲವು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ ಸಂಪರ್ಕದಲ್ಲಿದ್ದು ಅಲ್ಲಿನ ಮುಖ್ಯಮಂತ್ರಿಗಳು ಸಾಮಾನ್ಯ ಅರ್ಹತಾ ಪರೀಕ್ಷೆಯ ವ್ಯವಸ್ಥೆಯಲ್ಲಿ ಅಂಕಗಳ ಪಂಚಿಕೆಗೆ ಆಸಕ್ತಿ ತೊರಿದ್ದಾರೆ ಎಂದು ಹೇಳಿದ್ದಾರೆ

ಹಾಗಾಗಿ ನೀತಿ ಅನುಷ್ಠಾನದ ಸಂಬಂಧ ದೇಶಾದ್ಯಂತ ಎಲ್ಲ ಶಿಕ್ಷಕರು ಮತ್ತು ಪ್ರಾಂಶುಪಾಲರ ಸಲಹೆಗಳನ್ನು ಕೇಳಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ರಮೇಶ್ ಪೊಖ್ರೀಯಾಲ್ ನಿಶಂಕ್ ಹೇಳಿದ್ದಾರೆ

ಈ ಕುರಿತು ಕೇಂದ್ರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ತಿ ಅನಿತಾ ಕಾರವಾಲ್ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಶಿಕ್ಷಣ ಕಾರ್ಯದರ್ತಿಗಳಿಗೆ ಬರೆದಿರುವ ಪತ್ರವನ್ನು ಅವರು ಪಂಚಿಕೊಂಡಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್ ನಿಯಮದಂತೆ ರಾಜ್ಯದಲ್ಲಿ ಕೃಷಿ ಪದವಿಯ ದಾಖಲಾತಿಗೆ ನಡೆಸಲಾಗುವ ಪ್ರಾಯೋಗಿಕ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ

ಈಗಿನ ಕೊವಿಡ್ ಪರಿಸ್ಥಿತಿಯಲ್ಲಿ ಸರ್ಕಾರವು ರೈತರ ಆರೋಗ್ಯ ಹಾಗೂ ಹಿತರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಿದೆ

ಹುಬ್ಲಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಕಾರ್ಟ್ ಸಿಟಿ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ವಿವಿಧ ಕಾಮಗಾರಿಗಳಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಕೇಂದ್ರ ಕಲ್ಲಿದಲ್ಲು ಮತ್ತು ಗಣಿ ಖಾತೆ ಸಚಿವ ಪ್ರಲ್ಹಾದ ಜೋತಿ ಜಂಟಿಯಾಗಿ ನಿನ್ನೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಲ್ಹಾದ ಜೋತಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಯಾವುದೇ ಕಾರಣಕ್ಕೂ ವಿಳಂಬವಾಗದಂತೆ ಎಲ್ಲ ರೀತಿಯ ಮುನ್ನೆಚ್ಚೆರಿಕೆ ವಹಿಸಲಾಗುವುದು ಎಂದರು ರಾಷ್ಷ ಮತ್ತು ರಾಜ್ಯ ಕಾಂಗ್ರೆಸ್ ಮುಖಂಡರು ಓಲೈಕೆ ರಾಜಕಾರಣ ಮಾಡುವ ಮೂಲಕ ಸಮಾಜದ ಸ್ವಾಸ್ಟ್ಯ ಹಾಳು ಮಾಡುತ್ತಿದ್ದಾರೆ ಸಂಸದ ರಾಹುಲ್ ಗಾಂಧಿ ಮತ್ತಿತರರು ಪ್ರಜಾತಂತ್ರ ವ್ಯವಸ್ಥೆಗಿಂತ ವಂಶಪಾರಂಪರೆಯ ಆಡಳಿತಕ್ಕೆ ಒಲವು ತೋರುತ್ತಿದ್ದಾರೆ ಎಂದು ಟೀಕಿಸಿದರು ಜಗದೀಶ್ ಶೆಟ್ಟರ್ ಮಾತನಾಡಿ ಬೆಂಗಳೂರಿನ ಡಿ ಜೆ ಹಳ್ಳ ಗಲಭೆಗಳಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರು ಓಲೈಕೆ ರಾಜಕಾರಣ ಮಾಡುವಲ್ಲಿ ನಿರತರಾಗಿದ್ದಾರೆ ತಮ್ಮ ಫೋನ್ ಕದ್ದಾಲಿಕೆ ಮಾಡಲಾಗುತ್ತಿದೆ ಎಂಬ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮಾಡಿರುವ ಆರೋಪಗಳಲ್ಲಿ ಸತ್ಯಾಂಶವಿಲ್ಲ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮಲಪ್ರಭಾ ನದಿ ತೀರದಲ್ಲಾಗಿರುವ ಒತ್ತುವರಿ ತೆರವುಗೊಳಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಹಾಗೂ ಪ್ರವಾಹ ನಿಯಂತ್ರಿಸುವ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಉತ್ತರ ಕರ್ನಾಟಕದ ಸಂಬಂಧಪಟ್ಟ ಜಲ್ಲೆಗಳ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆ ಕರೆಯುವಂತೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಜಲಸಂಪನ್ನೂಲ ಖಾತೆ ಸಚಿವ ರಮೇಶ ಜಾರಕಿಹೊಳ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಮಲಪ್ರಭಾ ನದಿಯ ಉಳವಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಬೆಳಗಾವಿ ಧಾರವಾಡ ಗದಗ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆ ಕರೆದು ಚರ್ಚಿಸುವುದು ಸೂಕ್ತವೆಂದು ಅವರು ತಿಳಿಸಿದ್ದಾರೆ ಮಾನವನ ದುರಾಸೆಯಿಂದ ನದಿ ತೀರದಲ್ಲಿ ಒತ್ತುವರಿಯಾಗಿದ್ದು ಇದರಿಂದಾಗಿ ನದಿ ಪ್ರವಾಹದಿಂದ ಈ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುತ್ತಿದೆ ಎಂದು ಅವರು ಪತ್ರದಲ್ಲಿ ಹೇಳಿದ್ದಾರೆ ಮಹಾರಾಷ್ಷದ ಕೃಷ್ಣಾ ನದೀ ಪಾತ್ರದಲ್ಲಿ ಮಳೆಯ ಅಬ್ಲರ ಕಡಿಮೆಯಾಗಿದ್ದರೂ ವಿಜಯಪುರ ಜಿಲ್ಲೆಯ ಅಲಮಟ್ಸ ಕೃಷ್ಣಾ ಜಲಾಶಯಕ್ಕೆ ಹರಿದು ಬರುವ ನೀರಿನ ಪ್ರಮಾಣದಲ್ಲಿ ಮಾತ್ರ ಕಡಿಮೆ ಆಗಿಲ್ಲ ಎಂದು ನಮ್ಮ ಬಾತ್ಪೀದಾರರು ವರದಿ ಮಾಡಿದ್ದಾರೆ

ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯಕ್ಕೆ ಪರಿದು ಬಿಡಲಾಗುತ್ತದೆ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಹಾಗೂ ಕಲಾಸಿಪಾಳ್ಯ ಮಾರುಕಟ್ಟೆಗಳನ್ನು ತೆರೆಯಲು ಒತ್ತಾಯಿಸಿ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡೀಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಲಾಕ್ ಡೌನ್ ನಂತರ ಇದುವರೆಗೂ ದೇಶದ ರೈತರಿಗೆ ಮಾರುಕಟ್ಟಿಗಳು ಲಭ್ಯವಿಲ್ಲದೆ ಅದಕ್ಕೆ ಯೋಗ್ಯ ಬೆಲೆ ಸಿಗದೆ ಭಾರೀ ನಷ್ಟಕ್ಕೆ ಒಳಗಾಗಬೇಕಾಗಿದೆ ಈಗ ಕೊರೋನ ಲಾಕ್ ಡೌನ್ ಅಂತಿಮಗೊಂಡಿದ್ದರೂ ಕೆ ಆರ್ ಮಾರುಕಟ್ಟೆ ಕಲಾಸಿಪಾಳ್ಯ ಮಾರುಕಟ್ಟೆಯನ್ನು ಮುಚ್ವಲಾಗಿದ್ದು ಇದರಿಂದ ರೈತರು ತರುವ ಕೃಷಿ ಉತ್ಪನ್ನಗಳನ್ನು ಮಾರಾಟಮಾಡಲು ಮುಕ್ತ ಅವಕಾಶ ದೊರಕುತ್ತಿಲ್ಲ ಈ ಹಿನ್ನೆಲೆ ಮಾರುಕಟ್ಟೆಗಳನ್ನು ಮುಕ್ತಗಿಳಿಸುವಂತ ಆಗ್ರಹಿಸಿ ಪ್ರತಿಭಟನೆ ಹಮ್ಜಿಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ

ಪೀರನವಾಡಿಯಲ್ಲಿ ಸಂಗೊಳ್ಳ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಸಂಬಂಧ ಸದ್ಯದಲ್ಲೇ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಜಲಸಂಪನ್ಮೂಲ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳ ಹೇಳಿದ್ದಾರೆ

ಈ ಮೊದಲು ಅವರು ಹೊಸಹೇಟೆ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿದ್ದರು

ಪಿ ಎಸ್

ಕರ್ನಾಟಕ ಲೋಕಸೇವಾ ಆಯೋಗ ಇಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಿದೆ